ದೇಶಾದ್ಲಂತ ದಿನೇದಿನೆ ಕೊರೊನಾ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಶೋತೃಗಳು ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಆಕಾಶವಾಣಿ ಮನವಿ ಮಾಡಿದೆ

ಮಾಸ್ತ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿ ಹಾಗೂ ನಿಯಮಿತವಾಗಿ ಕೈಗಳನ್ನು ತೊಳೆದುಕೊಂಡು ಸ್ತಚ್ಲತೆ ಕಾಪಾಡಿ ಎಂದು ಅದು ಕೋರಿದೆ

ದ್ರವೀಕೃತ ವೈದ್ಯಕೀಯ ಆಮ್ಲಜನಕ ಪೂರ್ಲೆಕೆ ಸುಧಾರಣೆ ಮತ್ತು ಕೋವಿಡ್ ನಿರ್ವಹಣೆ ಕುರಿತು ಪರಾಮರ್ಶೆ ನಡೆಸಲು ದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಉನ್ನತ ಮಟ್ಟದ ಸಭೆಯಲ್ಲಿ ಪ್ರಧಾನಿ ಈ ನಿರ್ಧಾರ ಕ್ಷೆಗೊಂಡಿದ್ದಾರೆ ಕೋವಿಡ್ ಹೊಸ ಪ್ರಕರಣಗಳು ತೀವ್ರ ಗತಿಯಲ್ಲಿ ಹೆಚ್ಚುತ್ತಿರುವ ರಾಜ್ಗಳಿಗೆ ತಕ್ಷಣವೇ ಪೋರ್ಟಬಲ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಖರೀದಿಸುವಂತೆ ಪ್ರಧಾನ ಮಂತ್ರಿಯವರು ಸಭೆಯಲ್ಲಿ ಸೂಚನೆ ನೀಡಿದರು

ಗುಜರಾತ್ನ ಕಲೋಲ್ನಲ್ಲಿರುವ ಇಂಡಿಯನ್ ಫಾರ್ಮರ್ಲ್ ಫರ್ಟಲೈಸರ್ಲ್ ಕೋ ಆಪರೇಟವ್ ಲಿಮಿಟೆಡ್ ಮತ್ತು ನರ್ಮದಾ ವ್ಯಾಲಿ ಫರ್ಟಲೈಸರ್ಸ್ ಅಂಡ್ ಕೆಮಿಕಲ್ಸ್ ಫಟಕಗಳಿಂದ ಈಗಾಗಲೆ ದ್ರವೀಕೃತ ಆಮ್ಲಜನಕವನ್ನು ಪೂರ್ಸೆಸಲಾಗುತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಲರ ಸಚಿವಾಲಯ ತಿಳಿಸಿದೆ ಭಾರತೀಯ ರೈಲ್ವೆ ದ್ರವೀಕೃತ ವೈದ್ಯಕೀಯ ಆಮ್ಲಜನಕವನ್ನು ದೇಶದ ವಿವಿಧೆಡೆಗೆ ಸಾಗಿಸುವ ಪಯಣ ಮುಂದುವರಿಸಿದೆ

ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ದೆಹಲಿಗೆ ಸಾಗಿಸಿದೆ ಹರಿಯಾಣ ಸರ್ಕಾರವು ಎಕ್ಸ್ಪ್ರೆಸ್ ರೈಲು ಓಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ ಪ್ರಸ್ತುತ ಆಕ್ಷಿಜನ್ ಟ್ಡಾಕರ್ಗಳನ್ನು ರೂರ್ಕೆಲಾದಲ್ಲಿ ಭರ್ತಿಮಾಡಿ ಫರಿದಾಬಾದ್ನಲ್ಲಿ ದಾಸ್ತಾನು ಮಾಡಲಾಗುತ್ತಿದೆ

ಅವಶ್ಲಕ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲಾ ವಹಿವಾಟು ಸ್ತಬ್ಬಗೊಂಡಿದೆ

ತದನಂತರ ಸ್ವಯಂಪ್ರೇರಣೆಯಿಂದ ಅಂಗಡಿಗಳನ್ನು ಮುಚ್ಚಲಾಯಿತು

ರಾಜ್ಞ ಸಾರಿಗೆ ಸಂಸ್ಥೆ ಬಸ್ ಸಂಚಾರ ಸ್ಥಗಿತಗೊಂಡಿದ್ದು ಕರ್ತವ್ಯ ನಿರತ ನೌಕರರ ಅನುಕೂಲಕ್ಕಾಗಿ ಸಾರಿಗೆ ಸೇವೆಯನ್ನು ಬಿಎಂಟಿಸಿ ಕಲ್ಪಿಸಿದೆ ಕಠಿಣ ಕರ್ಫ್ಲೊಗಾಗಿ ರಾಜ್ವಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ ಸಾರ್ವಜನಿಕರು ಅನಗತ್ವವಾಗಿ ಮನೆಯಿಂದ ಹೊರಗೆ ಬಾರದಂತೆ ಪೊಲೀಸರು ಸೂಚನೆ ನೀಡುತ್ತಿದ್ದಾರೆ ಜೆಲ್ಲಾ ಗಡಿಗಳಲ್ಲಿ ಹೊಲೀಸರು ಚೆಕ್ಷೋಸ್ಟ್ ಸ್ವಾಪಿಸಿದ್ದಾರೆ ತುರ್ತು ಹಾಗೂ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಪ್ರತಿಯೊಂದು ವಾಹನಗಳನ್ನು ಪರಿಶೀಲಿಸುತ್ತಿದ್ಗಾರೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಮಂಡ್ಲ ಮ್ಸೆಸೂರು ಧಾರವಾಡ ಹುಬ್ಲಳ್ಳ ದಾವಣಗೆರೆ ರಾಯಚೂರು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಕರ್ಫ್ಕೂ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ ಸುಳ್ನದಲ್ಲಿ ಅಧಿಕಾರಿಗಳನ್ನು ಉದ್ಗೇಶಿಸಿ ಮಾತನಾಡಿದ ಮೀನುಗಾರಿಕಾ ಸಚಿವ ಎಸ್ ಅಂಗಾರ ಕೊಕೊ ಇನ್ನಿತರ ಕೃಷಿ ಉತ್ಪನ್ನ ಮಾರಾಟಕ್ಕೆ ಕೃಷಿಕರು ಬಂದಾಗ ಅವರಿಗೆ ಅವಕಾಶ ನೀಡಬೇಕು ಎಂದು ಸೂಚಿಸಿದರು ಕರ್ಫೂ ಅವಧಿಯಲ್ಲಿ ಬೆಂಗಳೂರು ನಗರ ಪೊಲೀಸರು ಯಾವುದೇ ರೀತಿಯ ಪಾಸ್ಗಳನ್ನು ಯಾವುದೇ ವಿತರಿಸುತ್ತಿಲ್ಲ ಸರ್ಕಾರದ ಆದೇಶದಲ್ಲಿ ವಿನಾಯಿತಿ ನೀಡಿರುವ ಸೇವೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವವರು ತಮ್ಮ ಸ್ವಳಗಳಿಗೆ ಗುರುತಿನ ಚೀಟಿ ಅಥವಾ ಸಮರ್ಥನೀಯ ದಾಖಲಾತಿಗಳನ್ನು ಹಾಜರುಪಡಿಸಿ ಪ್ರಯಾಣಿಸಬಹುದು ಎಂದು ಪೊಲೀಸ್ ಆಯುಕ್ತರು ಸ್ಪಷ್ಟಪಡಿಸಿದ್ದಾರೆ

ಇನ್ ಆರೋಗ್ಯ ಸೇತು ಆ್ಯಪ್ ಮತ್ತು ಉಮಾಂಗ್ ಆ್ಯಪ್ನಲ್ಲಿ ನೋಂದಣಿ ಮಾಡಬಹುದು

ಮೊಬ್ಲೆಲ್ ನಂಬರ್ ಮೂಲಕ ನೊಂದಣಿ ಮಾಡಿಕೊಳ್ಳಬೇಕು ಛಾಯಾಚಿತ್ರ ಐಡಿ ಪ್ರೂಫ್ ಒದಗಿಸುವುದು ಕಡ್ಡಾಯ ಎಂದು ಕೇಂದ್ರ ಆರೋಗ್ಡ ಸಚಿವಾಲಯ ತಿಳಿಸಿದೆ ದೇಶಾದ್ಯಂತ ಇಂದು ದಾಖಲೆ ಪ್ರಮಾಣದಲ್ಲಿ ಕೊರೊನಾ ಹೊಸ ಪ್ರಕರಣಗಳು ದೃಢಪಟ್ಟದ್ದು

ಇದರಿಂದ ಹಲವು ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳಲ್ಲಿ ಸ್ಕ್ರಿಯ ಪ್ರಕರಣಗಳ ಸಂಖ್ಯೆ ವಿಪರೀತ ಏರಿಕೆ ಕಂಡಿದೆ

ಭಾರತದಲ್ಲಿ ಕೋವಿಡ್ ಕಾಣಿಸಿಕೊಂಡ ನಂತರ ದಾಖಲಾಗಿರುವ ಗರಿಷ್ಠ ಪ್ರಮಾಣ ಇದಾಗಿದೆ

ಆಕಾಶವಾಣಿ ಸುದ್ದಿ ಸೇವಾ ವಿಭಾಗವು ದ್ಯೆನಂದಿನ ಸ್ವಾಟ್ಲ್ಲೆಟ್ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ವಾನಗಳ ಮಹಾಸಂಸ್ಥೆ ಎಐಐಎಸ್ಎಸ್ನ ಕೋವಿಡ್ ಕೇರ್ ಸೆಂಟರ್ ಮುಖ್ಯಸ್ಥ ಪ್ರೊಫೆಸರ್ ಅಂಜನ್ ಟ್ರಬಾ ಅವರ ಸಂದರ್ಶನವನ್ನು ಪ್ರಸಾರ ಮಾಡಲಿದೆ

ಆಕಾಶವಾಣಿಯ ವೆಬ್ಸೈಟ್ ನ್ಯೂಸ್ ಆನ್ ಏರ್ ಡಾಟ್ ಕಾಂ ಮತ್ತು ಯೂಟ್ಯೂಬ್ ವಾಹಿನಿ ನ್ಯೂಸ್ ಆನ್ ಏರ್ ಅಫೀಷಿಯಲ್ನಲ್ಲೂ ಕಾರ್ಯಕ್ರಮ ಲಭ್ಯವಾಗಲಿದೆ

ದೆಹಲಿಯ ಲೇಡಿ ಹಾರ್ಡಿಂಗ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ತತೆಯ ಡಾ ಅನುಪಮ್ ಪ್ರಕಾಶ್ ವಿಶೇಷ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಎಫ್ಎಂ ಗೋಲ್ಡ್ ವಾಹಿತಿ ಮತ್ತು ಹೆಚ್ಚುವರಿ ತರಂಗಾಂತರಗಳಲ್ಲಿ ನೇರ ಘೋನ್ ಇನ್ ಪ್ರಸಾರವಾಗಲಿದೆ